ಪಾಕಿಸ್ತಾನದಲ್ಲಿ ನಡೆಯಲಿರುವ ದೇರಾ ಬಾಬಾ ನಾನಕ್ ಕರ್ತಾರ್ಮರ್ ಸಾಹಿಬ್ ಕಾರಿಡಾರ್ ಶಿಲಾನ್ಲಾಸ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಕೇಂದ್ರ ಸಚಿವರಾದ ಹರ್ದಿಪ್ಪುರಿ ಹಾಗೂ ಹರ್ಸಿಮುತ್ ಕೌರ್ಬಾದಲ್ ಪ್ರಯಾಣ

ಕೆಲವು ಮತಗಟ್ಟೆಗಳಲ್ಲಿ ಮತ ಯಂತ್ರಗಳಲ್ಲಿ ದೋಷ ಕಂಡುಬಂದಿದ್ದು ಅವುಗಳನ್ನು ಕೂಡಲೇ ಬದಲಾಯಿಸಲಾಗಿದೆ ಎಂದು ಚುನಾವಣಾಧಿಕಾರಿಗಳು ಹೇಳಿದ್ದಾರೆ

ಮುಖ್ಯಮಂತ್ರಿ ಶಿವರಾಜಸಿಂಗ್ ಚೌಹನ್ ರಾಜ್ಯ ಕಾಂಗ್ರೆಸ್ ಮುಖ್ಯಶ್ವೆ ಕಮಲನಾಥ್ ಜ್ಲೋತಿರಾದಿತ್ಲ ಸಿಂದ್ಲಾ ರಾಜ್ಯ ಬಿಜೆಪಿ ಅಧ್ಯಕ್ಷ ರಾಕೇಶ್ನಾಥ್ ಹಾಗೂ ಹಲವಾರು ಸಚಿವರು ಮತದಾನ ಮಾಡಿದರು

ಚುನಾವಣಾ ಕರ್ತವ್ಯದಲ್ಲಿದ್ದ ಇಬ್ಬರು ಅಧಿಕಾರಿಗಳು ಮೃತಪಟ್ಟದ್ದು

ಪ್ರಜಾಪ್ರಭುತ್ವದ ಹಬ್ಲವಾದ ಚುನಾವಣೆಯಲ್ಲಿ ಪಾಲ್ಗೊಂಡು ಉತ್ಸಾಹದಿಂದ ಮತದಾನದ ಹಕ್ಕು ಚಲಾಯಿಸುವಂತೆ ಮಧ್ಯಪ್ರದೇಶದ ಎಲ್ಲಾ ಮತದಾರರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ

ಈ ನಡುವೆ ರಾಜಸ್ತಾನ ಮತ್ತು ತೆಲಂಗಾಣ ರಾಜ್ಲಗಳಲ್ಲಿ ವಿಧಾನಸಭಾ ಚುನಾವಣೆಗೆ ಪ್ರಚಾರ ಕಾರ್ಯ ಬಿರುಸಿನಿಂದ ನಡೆಯುತ್ತಿದೆ

ರಾಜಸ್ತಾನದ ನಾಗೌರ್ನಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬ್ಬಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಭಾಷಣ ಮಾಡಿದರು

ಮತ್ತೊಂದಡೆ ತೆಲಂಗಾಂಣದಲ್ಲೂ ಚುನಾವಣಾ ಪ್ರಚಾರ ಕಾವೇರಿದೆ ಎಲ್ಲಾ ಪಕ್ಷಗಳ ಪ್ರಮುಖ ನಾಯಕರು ಹಲವು ರ್ಹಾಲಿಗಳನ್ನು ಆಯೋಜಿಸಿದ್ದಾರೆ

ಟಡಿಪಿ ರಾಷ್ಷೀಯ ಅಧ್ಯಕ್ಷ ಚಂದ್ರುಬಾಬು ನಾಯ್ಡು ಸಹ ಖಮ್ಮಂ ಮತ್ತು ಹೈದ್ರಾಬಾದ್ನಲ್ಲಿ ರಾಹುಲ್ಗಾಂಧಿ ಅವರೊಂದಿಗೆ ವೇದಿಕೆ ಹಂಚಿಕೊಳ್ಳಲಿದ್ದಾರೆ

ಬಿಜೆಪಿ ಸರ್ಕಾರ ಸರ್ವರೊಂದಿಗೆ ಸಕಲರ ಅಭಿವೃದ್ದಿಗೆ ಬದ್ದವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಮತದಾರರು ರಾಜಸ್ಥಾನಕ್ಕಾಗಿ ಮತ ಹಾಕಬೇಕು ಕೇವಲ ಶಾಸಕರಿಗಾಗಿ ಅಲ್ಲ ಕಾಂಗ್ರೆಸ್ ಗೆಲುವು ಸಾಧಿಸದಲ್ಲಿ ರಾಜಸ್ಥಾನಕ್ಕೆ ಯಾವುದೇ ಪ್ರಯೋಜನವಿಲ್ಲ ಆದರೆ ವಸುಂಧರ ಅವರು ಗೆಲುವು ಸಾಧಿಸಿದಲ್ಲಿ ಬಿಜೆಪಿಯ ಡಬಲ್ ಇಂಜೆನ್ ರಾಜ್ಲಕ್ಷೆ ಬಹಳ ಪ್ರಯೋಜನಕಾರಿಯಾಗಲಿದೆ ಎಂದು ಹೇಳಿದರು

ಶೃಂಗಸಭೆಯಲ್ಲಿ ಮೂರು ವಿಚಾರ ಗೋಷ್ಠಿಗಳಿದ್ದು

ವಿದೇಶಾಂಗ ಕಾರ್ಯದರ್ಶಿ ವಿಜಯ್ ಗೋಖಲೆ ತಿಳಿಸಿದ್ದಾರೆ

ಪ್ರಧಾನಮಂತ್ರಿಯವರು ದೇಶದ ಪ್ರಮುಖ ಜನಪರ ಯೋಜನೆಗಳಾದ ಆಯುಷ್ಮಾನ್ ಭಾರತ್ ಮಣ್ಣಿನ ಆರೋಗ್ಯ ಕಾರ್ಡ್ ಮುದ್ರಾ ಯೋಜನೆ ಮುಂತಾದ ಕಾರ್ಯಕ್ರಮಗಳ ಕುರಿತು ಶೃಂಗಸಭೆಯಲ್ಲಿ ಪ್ರಸ್ತಾಪಿಸಲಿದ್ದಾರೆ

ಜಾಗತಿಕ ಆರ್ಥಿಕತೆಯ ಪುನಶ್ಚೇತನೆಯಲ್ಲಿ ಮುಖ್ಯ ಪಾತ್ರ ವಹಿಸಿರುವ ಪ್ರಗತಿಪರ ರಾಷ್ಟಗಳು ಪ್ರಸ್ತುತ ಹೊಸ ಆರ್ಥಿಕ ಮತ್ತು ತಂತ್ರಜ್ಞಾನದ ಸವಾಲುಗಳನ್ನು ಎದುರಿಸುತ್ತಿವೆ

ಈ ಕುರಿತು ಹೇಳಿಕೆ ನೀಡಿರುವ ಪುರಿ ಅವರು ಈ ಯಾತ್ರೆ ತಮಗೆ ಬಹಳ ಸಂತಸ ತಂದಿದೆ

ಇದಕ್ಕೂ ಮುನ್ನ ಮೊನ್ನೆ ಸೋಮವಾರ ಉಪರಾಷ್ಷಪತಿ ಎಂ

ಶ್ರೀಹರಿಕೋಟಾದ ಸತೀತ್ ಧವನ್ ಉಡಾವಣ ಕೇಂದ್ರದಿಂದ ರಾಕೆಟ್ ಉಡಾವಣೆಯಾಗಲಿದೆ